ಚಾಲನೆ ಗುಜರಾತ್ನಲ್ಲಿ ಮೂರು ದಿನ ವಾಸ್ತವ್ಯ ಜಾಗತಿಕ ಶೃಂಗ ಹಾಗೂ ಇತರ ಹಲವು ಯೋಜನೆಗಳಿಗೂ ಚಾಲನೆ

ರಾಮನಾಥ್ ಕೋವಿಂದ್ ಭಾಗಿ ಸಂಗಮದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಕೆ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಗುಲ್ಬುರ್ ವಲಯದಲ್ಲಿ ಇಂದು ಬೆಳಗಿನಜಾವ ನ ಪಾಕಿಸ್ತಾನ ಪಡೆಗಳಿಂದ ಮತ್ತೊಮ್ಮೆ ಕದನವಿರಾಮ ಉಲ್ಲಂಘನೆ ಐಸಿಸ್ ಪ್ರೇರಿತ ಉಗ್ರ ಸಂಘಟನೆಗಳು ತಲೆ ಎತ್ತಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ು ರಾಷ್ಟೀಯ ತನಿಖಾ ದಳದಿಂದ ಉತ್ತರ ಪ್ರದೇಶದ ಪಶ್ಚಿಮ ಭಾಗದ ಅಮ್ರೋಹ ಹಪೂರ್ ಇನ್ನಿತರೆಡೆ ಶೋಧ ಕಾರ್ಯಾಚರಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದಿನಿಂದ ಮೂರು ದಿನ ಗುಜರಾತ್ ಪ್ರವಾಸ ಕೈಗೊಳ್ಳಲಿದ್ದಾರೆ ಅವರು ಗಾಂಧಿನಗರದಲ್ಲಿ ಮೊದಲಿಗೆ ವೈಬ್ರೆಂಟ್ ಗುಜರಾತ್ ಜಾಗತಿಕ ವ್ಯಾಪಾರ ಮೇಳವನ್ನು ಉದ್ಪಾಟಿಸಲಿದ್ದಾರೆ

ಅತ್ಯಾಧುನಿಕ ಸೌಲಭ್ಯ ಹೊಂದಿರುವ ಈ ಸೂಪರ್ ಸ್ಪೆಷಾಲಿಟಿ ಸಾರ್ವಜನಿಕ ಆಸ್ಪತ್ರೆಯನ್ನು ಅಹಮದಾಬಾದ್ ಮುನಿಸಿಪಲ್ ಕಾರ್ಪೋರೇಷನ್ ನಿರ್ಮಿಸಿದ್ದು ಇದರಲ್ಲಿ ಏರ್ ಅಂಬ್ಯುಲೆನ್ಸ್ ಸೇರಿದಂತೆ ಎಲ್ಲ ಸೌಕರ್ಯಗಳು ಇವೆ ಪ್ರಧಾನಿ ಅವರು ಸಾಬರಮತಿ ನದಿ ತೀರದಲ್ಲಿ ಆಹಮದಾಬಾದ್ ಶಾಪಿಂಗ್ ಮೇಳಕ್ಕೂ ಚಾಲನೆ ನೀಡಲಿದ್ದಾರೆ ಇದು ಭಾರತದಲ್ಲಿ ನಡೆಯುತ್ತಿರುವ ಈ ರೀತಿಯ ಮೊದಲ ಮೇಳವಾಗಿದ್ದು ನಗರದ ಉದ್ದಿಮೆದಾರರಿಗೆ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು ಒಂದು ವೇದಿಕೆಯಾಗಿದೆ ಎರಡೂ ಕಡೆಯೂ ಪ್ರಧಾನಿಯವರು ಸಭಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ಕುಂಭಮೇಳದ ಸಂಗಮಲ್ಲಿ ಪೂಜೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಲ್ಲಿ ರಾಷ್ಟಪತಿ ಪಾಲ್ಲೊಂಡರು

ಮೈತ್ರಿ ಸರ್ಕಾರಕ್ಕೆ ನೀಡಿರುವ ಬೆಂಬಲವನ್ನು ಕೆಲ ಶಾಸಕರು ಹಿಂತೆಗೆದುಕೊಳ್ಳುವ ಕುರಿತ ವರದಿಗಳನ್ನು ಕಾಂಗ್ರೆಸ್ ಪಕ್ಷ ನಿರ್ಲಕ್ಷಿಸಿದ ಹಿನ್ನೆಲೆಯಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ ಮೋಡಕವಿದ ವಾತಾವರಣ ಮುಂದುವರಿದಿದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ನಾಳೆ ಕರೆಯಲಾಗಿದ್ದು ಸಭೆಗೆ ಗೈರುಹಾಜರಾಗುವ ಶಾಸಕರ ವಿರುದ್ದ ಪಕ್ಷಾಂತರ ವಿರೋಧಿ ಕಾಯ್ಲೆಯಡಿ ಕ್ರಮ ಕ್ವೆಗೊಳ್ಳಲಾಗುವುದು ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಬಿಜೆಪಿ ಕುದುರೆ ವ್ಯಾಪಾರ ನಡೆಸುತ್ತಿದೆ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ

ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾದಿ ಇದರಲ್ಲಿ ಬಿಜೆಪಿಯ ಯಾವುದೇ ಪಾತ್ರವಿಲ್ಲ ಎಂದು ಅವರು ಹೇಳಿದರು

ಈ ಕುರಿತು ಸರಣಿ ಟ್ಲೀಟ್ ಮಾಡಿರುವ ಪ್ರಧಾನಿ ಹಲವಾರು ಪರೋಪಕಾರಿ ಕಾರ್ಯಗಳಲ್ಲಿ ಸಸಕಾವ ಅವರು ಮುಂಚೂಣಿಯಲ್ಲಿದ್ದಾರೆ ಅವರಂತಹ ವ್ಯಕ್ತಿಗಳು ಲಕ್ಷಾಂತರ ಮಂದಿಗೆ ಪ್ರೇರಣೆಯಾಗಿದ್ದಾರೆ ಎಂದು ಹೇಳಿದ್ದಾರೆ

ಎದೆನೋವು ಹಾಗೂ ಉಸಿರಾಟದ ತೊಂದರೆ ಹಿನ್ನೆಲೆಯಲ್ಲಿ ಅವರನ್ನು ನಿನ್ನೆ ರಾತ್ರಿ ಆಸ್ವತ್ರೆಗೆ ದಾಖಲಿಸಲಾಗಿದೆ ಅಮೆರಿಕ ಸಂಸತ್ತಿನ ಮೂರು ಪ್ರಮುಖ ಆಡಳಿತಾತ್ಮಕ ಹುದ್ದೆಗಳಿಗೆ ಮೂವರು ಭಾರತೀಯ ಮೂಲದ ಅಮೆರಿಕನ್ನರನ್ನು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇಮಕ ಮಾಡಿದ್ದಾರೆ ಶ್ವೇತಭವನ ಬಿಡುಗಡೆ ಮಾಡಿದ ಈ ಆಯ್ಕೆ ಪಟ್ಟಿಯನ್ನು ಡೊನಾಲ್ಡ್ ಟ್ರಂಪ್ ಅಂಗೀಕರಿಸಿದ್ದಾರೆ ಅಣು ಇಂಧನ ಒಳಗೊಂಡಂತೆ ಇಂಧನ ಸಹಾಯಕ ಕಾರ್ಯದರ್ಶಿ ಹುದ್ದೆಗೆ ರಿತಾ ಬರನ್ವಾಲ್ ಖಾಸಗಿ ಹಾಗೂ ನಾಗರಿಕ ಸ್ನಾತಂತ್ರ ವೀಕ್ಷಣಾ ಮಂಡಳಿಯ ಸದಸ್ಯರನ್ನಾಗಿ ಆದಿತ್ಯ ಬಮ್ಝ್ವ ಹಾಗೂ ಖಜಾನೆ ಸಹಾಯಕ ಕಾರ್ಯದರ್ಶಿ ಹುದ್ದೆಗೆ ಭಿಮಲ್ ಪಟೇಲ್ ಅವರನ್ನು ನೇಮಕ ಮಾಡಲಾಗಿದೆ

ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಗುಲ್ಪುರ್ ವಲಯದಲ್ಲಿ ಇಂದು ಬೆಳಗಿನ ಜಾವ ಪಾಕಿಸ್ತಾನದ ಸೇನಾಪಡೆಗಳು ಮತ್ತೊಮ್ಮೆ ಕದನ ವಿರಾಮ ಉಲ್ಲಂಘಿಸಿವೆ

ಕೂಡಲೇ ಎಚ್ಚೆತ್ತ ಭಾರತೀಯ ಪಡೆಗಳು ಪ್ರತಿ ದಾಳಿ ನಡೆಸಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿವೆ

ಕಳೆದ ತಿಂಗಳಲ್ಲಿ ಎನ್ಐಎ ದೆಹಲಿ ಅಮ್ರೋಹ ಲಖನೌ ಮೀರತ್ ಹಪುರ್ ಇನ್ನಿತರೆಡೆ ದಾಳಿ ನಡೆಸಿ ಐಸಿಸ್ ಪ್ರೇರಿತ ಉಗ್ರ ಸಂಘಟನೆಯಾದ ಹರ್ಕತ್ ಉಲ್ ಹರ್ಬ್ ಇ ಇಸ್ಲಾಂನ್ನು ಪತ್ತೆಹಚ್ಚಿತ್ತು

ಈ ಆರೋಪಿಗಳು ಕೆಲವು ರಾಜಕೀಯ ಪಕ್ಷಗಳ ಪ್ರಮುಖರು ಭದ್ರತಾ ಸಂಸ್ಥೆಗಳು ಹಾಗೂ ರಾಷ್ಟ್ರ ರಾಜಧಾನಿ ದೆಹಲಿಯ ಜನಸಂದಣಿ ಪ್ರದೇಶಗಳಲ್ಲಿ ಭಯೋತ್ಪಾದಕ ದಾಳಿ ನಡೆಸಲು ಸಂಚು ರೂಪಿಸಿದ್ದರು

ದೆಹಲಿಯಲ್ಲಿ ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಮಾತನಾದಿ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ದಿ ಸಚಿವ ಪ್ರಕಾಶ್ ಜಾವಡೇಕರ್ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಕ್ರೀಡಾ ಚಟುವಟಿಕೆಗಳು ಮತ್ತು ಜೀವನ ಕೌಶಲ್ಯ ಶಿಕ್ಷಣ ಪಡೆಯಲು ಕಾಲಾವಕಾಶಬೇಕು ಎನ್ನುವ ಉದ್ದೇಶದಿಂದ ಪಠ್ಯದ ಹೊರೆ ತಗ್ಗಿಸಲು ನಿರ್ಧರಿಸಲಾಗಿದೆ ಎಂದರು ವಿದ್ಯಾರ್ಥಿಗಳಿಗೆ ಮೌಲ್ಯಯುತ ಶಿಕ್ಷಣ ಜೀವನ ಕೌಶಲ್ಯ ಮತ್ತು ಜೀವನಾನುಭವ ಆಧಾರಿತ ಶಿಕ್ಷಣದ ಅಗತ್ಯವಿದೆ ಎಂದು ಅವರು ಹೇಳಿದರು

ರಾಷ್ಟೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಈ ವರ್ಷದ ಮೊದಲ ಉಡಾವಣೆಗೆ ಸಿದ್ದವಾಗಿದ್ದು ಮುಂದಿನ ಗುರುವಾರ ಉಪಗ್ರಹ ಉಡಾವಣೆ ಮಾಡಲಿದೆ

ಮಹಿಳೆಯರ ಸಿಂಗಲ್ಪ್ ವಿಭಾಗದಲ್ಲಿ ಸೈನಾ ನೆಹ್ವಾಲ್ ಹಾಂಕಾಂಗ್ನ ಯಿಪ್ ಪುಲ್ ಇನ್ ಎದುರು ಆಡಲಿದ್ದಾರೆ